ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸೋಂಕು ಪರಡುವುದನ್ನು ತಡೆಯಲುಬೆಂಗಳೂರು ನಗರದಲ್ಲಿ ಒಂದು ವಾರಗಳ ಕಾಲ ಲಾಕ್ಡೌನ್ ಜಾರಿಮಾಡಲಾಗಿದ್ದು ಇದರ ಯಶಸ್ಸಿಗೆ ಮೋಲೀಸರು ಪಗಲಿರುಳು ಶ್ರಮಿಸುತ್ತಿದ್ದಾರೆ ಜನರು ಸಪಕರಿಸಬೇಕು ಎಂದು ಮನವಿ ಮಾಡಿದರು ಒಂದು ವಾರ ಜಾರಿ ಮಾಡಿರುವ ಲಾಕ್ಡೌನ್ ಮತ್ತೆ ವಿಸ್ತರಣೆ ಮಾಡುವುದಿಲ್ಲ ಎಂದು ಈಗಾಗಲೇ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ವಿಸ್ತರಣೆ ಸಾಧ್ಯತೆ ಇಲ್ಲ ಎಂದು ಬಸವರಾಜ ಬೊಮ್ಮಾಯಿ ಸ್ಪಷ್ಟಪಡಿಸಿದರು

ಅಶೋಕ್ ಹೇಳಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೊರೊನಾ ಸಂದರ್ಭದಲ್ಲಿ ಕಾಂಗ್ರೆಸ್ ಆನಗತ್ತ ರಾಜಕೀಯ ಮಾಡುತ್ತಿದೆ

ಕೋವಿಡ್ ಲೆಕ್ಕವನ್ನ ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರವಲ್ಲ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ನೀಡಲಾಗುವುದು ಕೊವಿಡ್ಗೆ ಸಂಬಂಧಿಸಿದಂತೆ ನಡೆದ ಎಲ್ಲ ವ್ಯವಹಾರಗಳೂ ಪಾರದರ್ಶಕವಾಗಿವೆ ಯಾವುದೇ ಅವ್ಕವಹಾರ ನಡೆದಿಲ್ಲ ಎಂದು ಸ್ವಷ್ಟಪಡಿಸಿದರು

ಇಂತಪವರ ಚಿಕಿತ್ಸೆಗೆ ಗುಣಮುಖರಾದವರ ಪ್ಲಾಸ್ಮಾ ಅತ್ಕಂತ ಪರಿಣಾಮಕಾರಿಯಾಗಿದ್ದು ಪ್ಲಾಸ್ಮಾ ದಾನ ಮಾಡಲು ಮುಂದಾಗಬೆಕು ಎಂದು ಮನವಿ ಮಾಡಿದರು

ಅಶ್ವಕ್ತನಾರಾಯಣ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಕೋವಿಡ್ ಕೇರ್ ಕೇಂದ್ರಗಳ ವ್ಯವಸ್ಥೆ ಮತ್ತು ಸಮಸ್ಥೆಗಳ ಕುರಿತು ಅಧಿಕಾರಿಗಳ ಜತೆ ಸಭೆ ನಡೆಸಿದ ಅವರು ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೆಲಸ ಮಾಡದೇ ತಪ್ಪಿಸಿಕೊಂಡಿರುವ ವೈದ್ದರು ಮತ್ತು ನರ್ಸ್ಗಳ ಲೈಸೆನ್ಸ್ ಮತ್ತು ನೋಂದಣೆ ಅಮಾನತು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು

ಈ ಸಂಬಂಧ ಸುತ್ತೋಲೆಯನ್ನು ಎಲ್ಲ ವಿಶ್ವವಿದ್ದಾಲಯಗಳಿಗೆ ಕಳುಹಿಸಲು ಉನ್ನತ ಶಿಕ್ಷಣ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ರಮಣರೆಡ್ಡಿ ಅವರಿಗೆ ಸೂಚಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ

ಭದ್ರಾ ಮೇಲ್ವಂಡೆ ಯೋಜನೆಯನ್ನು ರಾಷ್ಷೀಯ ಯೋಜನೆ ಯಾಗಿ ಫೋಷಿಸಬೇಕು ಎಂದು ರಮೇಶ ಜಾರಕಿಹೊಳಿ ಆಗ್ರಹಿಸಿದರು

ಪಾಟೀಲ್ ಹೇಳಿದ್ದಾರೆ

ಮರು ಕೌಶಲ್ಯ ಮತ್ತು ಉನ್ನತ ಕೌಶಲ್ಯ ಹೊಂದಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ವಿಶ್ವ ಯುವ ಕೌಶಲ್ಕ ದಿನಾಚರಣೆ ಅಂಗವಾಗಿ ನಡೆದ ಡಿಜಿಟಲ್ ಕೌಶಲ್ಕ ಸಮಾವೇಶಕ್ಕೆ ಸಂದೇಶ ನೀಡಿರುವ ಅವರು ಸಾರ್ವಕಾಲಿಕವಾಗಿ ಹೊಸ ಕೌಶಲ್ಯಗಳನ್ನು ಗಳಿಸುವ ಸಾಮರ್ಥ್ಯ ಹೊಂದಿರುವುದರಿಂದ ಈ ಜಗತ್ತು ಯುವಜನರಿಗೆ ಸೇರಿದೆ ಎಂದರು ಐದು ವರ್ಷಗಳ ಹಿಂದೆ ಇದೇ ದಿನ ಪ್ರಾರಂಭಿಸಿದ ಕೌಶಲ್ವ ಭಾರತ ಅಭಿಯಾನ ಕೌಶಲ್ವ ಮರು ಕೌಶಲ್ವ ಮತ್ತು ಉನ್ನತ ಕೌಶಲ್ಯಕ್ಷೆ ವಿಶಾಲವಾದ ಮೂಲಸೌಕರ್ಯಗಳನ್ನು ಸೃಷ್ಟಿಸಲು ಕಾರಣವಾಗಿದೆ ಮತ್ತು ಸ್ಥಳೀಯವಾಗಿ ಮತ್ತು ಜಾಗತಿಕವಾಗಿ ಉದ್ದೋಗಾವಕಾಶಗಳನ್ನು ಹೆಚ್ಚಿಸಿದೆ ಎಂದು ಪ್ರಧಾನಿ ಹೇಳಿದರು

ಕರೇಈಶಾದು ಅಪರೂಪದ ತಳಿ ಈ ತಳಿಯ ಮಾವಿನ ಗಿಡಗಳನ್ನು ಶೋಟಗಾರಿಕಾ ನರ್ಸರಿಗಳಲ್ಲಿ ಬೆಳೆಸಿ ರೈತರಿಗೆ ನೀಡಬೇಕು ಎಂದು ಜಿಲ್ಲಾ ತೋಟಗಾರಿಕಾ ಇಲಾಖೆಗೆ ಸೂಚನೆ ನೀಡಿರುವ ಅವರು ಅರಣ್ಯ ಇಲಾಖೆ ಸಾಮಾಜಿಕ ಅರಣ್ಯ ಇಲಾಖೆಗಳು ಕರೇಈತಾಡು ಗಿಡ ಬೆಳೆಸಲು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ

ಪಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಯಲಯದ ಗೌರವ ಡಾಕ್ಟರೇಟ್ ರಾಜ್ಕೋತ್ಸವ ನಾಟಲ ಅಕಾಡೆಮಿ ಮತ್ತು ಗುಜ್ಜಿ ವೀರಣ್ಣ ಪ್ರಶಸ್ತಿ ಸೇರಿದಂತೆ ಪಲವು ಪ್ರಶಸ್ತಿಗಳಿಗೆ ಸುಭದ್ರಮ್ಮ ಮನ್ಸೂರ್ ಭಾಜನರಾಗಿದ್ದರು ಕೃಷ್ಣಾ ನದಿಯ ನಾರಾಯಣಪುರ ಜಲಾಶಯ ಭರ್ತಿಯಾಗಿದ್ದರಿಂದ ರೈತರ ಅನುಕೂಲಕ್ಕಾಗಿ ನಾರಾಯಣಪುರ ಬಲ ಹಾಗೂ ಎಡದಂಡೆಗೆ ನೀರು ಹರಿಸುವಂತೆ ಸಂಸದ ರಾಜಾ ಅಮರೇಶ್ವರ ನಾಯಕ ಒತ್ತಾಯಿಸಿದ್ದಾರೆ ಈ ಕುರಿತು ನಿನ್ನೆ ಉಪ ಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ನೀರಿನ ಅಗತ್ವತೆ ಕುರಿತು ಮನವರಿಕೆ ಮಾಡಿಕೊಟ್ಟರು ನೀರು ಪರಿಸಲು ಕೂಡಲೇ ನಾರಾಯಣಪುರ ಅಚ್ಚುಕಟ್ಟು ಪ್ರದೇಶದ ಸಲಹಾ ಸಮಿತಿ ಸಭೆ ಕರೆಯುವಂತೆ ಅವರು ಮನವಿ ಮಾಡಿದರು

ಸುರೇಶ್ಕುಮಾರ್ ತಿಳಿಸಿದ್ದಾರೆ